ನಿಜವಾದ ಮತ್ತು ಅರ್ಥಪೂರ್ಣ ಸಾಮಾಜಿಕ ಪರಿವರ್ತನೆಗಾಗಿ ಶ್ರಮಿಸುವುದೇ ಗಾಂಧಿಜೀಯವರಿಗೆ ನಮ್ಮ ಅತ್ಖುತ್ತಮ ಶ್ರದ್ದಾಂಜಲಿಯಾಗುತ್ತದೆ ಎಂದರು

ವೆಂಕಯ್ಯನಾಯ್ಡು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೂ ಸಹ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ

ದಕ್ಷಿಣ ಆಫ್ರಿಕಾ ರಾಜಧಾನಿ ಜೋಹಾನ್ಸ್ ಬರ್ಗ್ನಲ್ಲಿ ನಡೆಯುತ್ತಿರುವ ಈ ಸಭೆಯು ಮುಂದಿನ ತಿಂಗಳು ನಡೆಯಲಿರುವ ಬ್ರಿಕ್ಸ್ ರಾಷ್ಷಗಳ ವಾರ್ಷಿಕ ಶೃಂಗಸಭೆಗೆ ಮುನ್ನುಡಿ ಬರೆಯಲಿದೆ ಇಂದು ಸುಷ್ಮಾ ಸ್ವರಾಜ್ ಅವರು ಭಾರತ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ರಾಷ್ಷಗಳ ವಿದೇಶಾಂಗ ಸಚಿವರುಗಳ ಸಭೆಯಲ್ಲಿ ಕೂಡಾ ಭಾಗವಹಿಸಲಿದ್ದಾರೆ ನಿನ್ನೆ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಾಘೋಸ ಅವರನ್ನು ಭೇಟ ಮಾಡಿ ಮಾತುಕತೆ ನಡೆಸಿದ ಅವರು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ದ್ವಿಪಕ್ಷೀಯ ಪಾಗೂ ಬಹು ಪಂತದ ಸಹಕಾರ ವೃದ್ದಿ ಕುರಿತು ಚರ್ಚೆ ನಡೆಸಿದರು

ಸಿಂಗಾಪುರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಜಿಮ್ ಮ್ಯಾಟ್ಟಿಸ್ ಅವರ ನಡುವೆ ನಡೆದ ಸಭೆಯ ಬಗ್ಗೆ ಪ್ರಸ್ತಾಪಿಸಿದ ಅಮೆರಿಕಾದ ರಕ್ಷಣಾ ವಕ್ತಾರ ಕ್ಯಾಪ್ಟನ್ ಜೆಫ್ ಡೇವಿಸ್ ನಿನ್ನೆ ವಾಷಿಂಗ್ಟನ್ನಲ್ಲಿ ಈ ಕುರಿತು ಮಾತನಾಡಿದರು ಕಳೆದ ಶನಿವಾರ ಸಿಂಗಾಮರದಲ್ಲಿ ನಡೆದ ಶಾಂಗ್ರಿಲಾ ಸಂವಾದದ ಸಂದರ್ಭದಲ್ಲಿ ಉಭಯ ನಾಯಕರು ಅಂತಾರಾಷ್ವೀಯ ಕಾನೂನುಗಳು ಮತ್ತು ಸಿದ್ದಾಂತಗಳ ಸಮರ್ಥನೆಯಲ್ಲಿ ಉಭಯ ದೇಶಗಳ ಪಾತ್ರದ ಬಗ್ಗೆಯೂ ಚರ್ಚಿಸಿದ್ದಾಗಿ ಡೇವಿಸ್ ಹೇಳಿದರು ಅನುತ್ಪಾದಕ ಆಸ್ತಿಗಳು ಮತ್ತು ಬ್ಯಾಂಕ್ ವಂಚನೆ ಬಗ್ಗೆ ಸಾರ್ವಜನಿಕ ಹಾಗೂ ಖಾಸಗಿ ವಲಯದ ಬ್ಯಾಂಕುಗಳು ದೆಹಲಿಯಲ್ಲಿ ಇಂದು ಹಣಕಾಸಿನ ಮೇಲಿನ ಸಂಸದೀಯ ಸ್ಲಾಯಿ ಸಮಿತಿಗೆ ವಿವರಣೆ ನೀಡಲಿವೆ ಸಾರ್ವಜನಿಕ ವಲಯ ಬ್ಯಾಂಕ್ ವಹಿವಾಟುಗಳ ಮೇಲೆ ಕೇಂದ್ರೀಯ ಬ್ಯಾಂಕ್ ಆದ ರಿಸರ್ವ್ ಬ್ಯಾಂಕಿಗೆ ಸೂಕ್ತ ಅಧಿಕಾರವಿಲ್ಲ ಎಂದು ಗವರ್ನರ್ ಊರ್ಜಿತ್ ಪಟೇಲ್ ಹೇಳಕೆ ನೀಡಿರುವ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ ಇದೇ ವಿಚಾರಕ್ಷೆ ಸಂಬಂಧಪಟ್ಟಂತೆ ಈ ತಿಂಗಳ ಕೊನೆಗೆ ವಿವರಣೆ ನೀಡುವಂತೆ ಸಂಸದೀಯ ಸ್ವಾಯಿ ಸಮಿತಿ ತಂಡ ಸಭೆಯನ್ನು ಕರೆದಿದೆ

ಪಾಕಿಸ್ತಾನ ಗಡಿ ಕದನ ವಿರಾಮ ಉಲ್ಲಂಘಿಸಿದರೆ ಮತ್ತು ಭಯೋತ್ಪಾದನೆ ಚಟುವಟಿಕೆಯನ್ನು ಮುಂದುವರಿಸಿದರೆ ರಂಜಾನ್ ತಿಂಗಳಲ್ಲಿ ಗಡಿ ಭಾಗದಲ್ಲಿ ವಿಧಿಸಲಾಗಿದ್ದ ಕದನ ವಿರಾಮ ನಿರ್ಬಂಧವನ್ನು ಹಿಂತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಕೇಂದ್ರ ಗೃಹ ಇಲಾಖೆ ರಾಜ್ಯ ಸಚಿವ ಹಂಸರಾಜ್ ಅಹಿರ್ ತಿಳಿಸಿದ್ದಾರೆ ಮಹಾರಾಪ್ಟದ ಯವತ್ನಾಲ್ ಜಲ್ಲೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಪಾಕಿಸ್ತಾನ ಅಪ್ರಜೋದಿತ ದಾಳಿ ನಡೆಸಿದರೆ ಅದಕ್ಷೆ ಪ್ರತೀಕಾರ ನೀಡುವ ಅವಕಾಶ ಭಾರತಕ್ಷೆ ಇದೆ ಭಾರತ ಮೊದಲ ಮುಷ್ಕರ ಇಲ್ಲ ನೀತಿ ಮೇಲೆ ನಂಬಿಕೆ ಇರಿಸಿದೆ ರಂಜಾನ್ ಮಾಸಾಚರಣೆ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಗುಂಡಿನ ದಾಳಿಗಳಿಗೆ ವಿರಾಮ ಹೇರಲು ಭಾರತ ನಿರ್ಧರಿಸಿತ್ತು ಆದರೆ ಗಡಿಯಲ್ಲಿ ಭಯೋತ್ಪಾದನೆ ಮತ್ತು ಕದನ ವಿರಾಮ ಉಲ್ಲಂಘನೆಗಳಿಗೆ ಪಾಕಿಸ್ತಾನ ವಿರಾಮ ಹೇರಿಲ್ಲ ಎಂದು ಹೇಳಿದರು ನಿನ್ನೆ ಜಮ್ಮ ಅಂತರಾಷ್ಟೀಯ ಗಡಿ ಭಾಗದ ಪರಗ್ವಾಲ್ ಮತ್ತು ಕನಚಕ್ ಪ್ರದೇಶಗಳಲ್ಲಿ ಪಾಕೀಸ್ವಾನಿ ರೇಂಜರ್ಗ್ಗಳು ನಡೆಸಿದ ಶಲ್ ದಾಳಿಯಲ್ಲಿ ಇಬ್ಬರು ಬಿ ಎಸ್ ಎಫ್ ಸಿಬ್ಬಂದಿ ಹುತಾತ್ಕರಾಗಿದ್ದಾರೆ ಬದಲಾಗುತ್ತಿರುವ ಅಗತ್ಯಗಳಿಗೆ ತಕ್ಕಂತೆ ನಿರ್ಮಾಣ ವಲಯದ ಕಾರ್ಮಿಕರಿಗೆ ಹೆಚ್ಚಿನ ಕೌಶಲ್ಯಭಿವೃದ್ದಿಯ ಜರೂರು ಅವಶ್ಯಕತೆ ಇದೆ ಎಂದು ವಸತಿ ಮತ್ತು ನಗರಾಭಿವೃದ್ದಿ ಸಚಿವಾಲಯದ ಸಹಾಯಕ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಒತ್ತಿ ಹೇಳಿದ್ದಾರೆ

ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಾಳೆ ನಡೆಯಲಿರುವ ಕಾರ್ಯಕ್ರಮಗಳಿಗೆ ಪೂರ್ವಾಭಾವಿಯಾಗಿ ಈ ಸಮಾವೇಶವನ್ನು ಆಯೋಜಿಸಲಾಗಿತ್ತು

ಒಡಿತಾ ಮಹಾರಾಷ್ಟ ಮತ್ತು ಇತರ ಕರಾವಳಿ ರಾಜ್ಯಗಳಲ್ಲಿರುವ ಈ ಸಾಗರ ತೀರಗಳು ಭಾರತದಲ್ಲಿ ಮಾತ್ರವಲ್ಲ ಏಷ್ಯಾದಲ್ಲೇ ಇಂತಹ ಗೌರವಕ್ಕೆ ಪಾತ್ರವಾಗುತ್ತಿರುವುದು ಇದೇ ಮೊದಲು ಒಡಿಶಾದ ಕೊರ್ನಾಕ್ ಕಡಲ ಕಿನಾರೆಯ ಚಂದ್ರಭಾಗ ಬೀಚ್ ಈ ಗೌರವಕ್ಷೆ ಪಾತ್ರವಾಗಿ ಮೊದಲ ಪ್ರಮಾಣಪತ್ರಕ್ಷೆ ಆಯ್ಲೆಯಾಯಿತು

ಪರಿಸರ ಸಚಿವಾಲಯ ಭಾರತೀಯ ಸಾಗರ ತೀರಗಳನ್ನು ಈ ಪರತ್ತುಗಳಿಗೆ ಅನ್ನಯವಾಗಿ ಅಭಿವೃದ್ದಿಪಡಿಸುವ ಪ್ರಾಯೋಗಿಕ ಯೋಜನೆಯನ್ನು ಕಳೆದ ವರ್ಷ ಡಿಸೆಂಬರ್ನಿಂದಲೇ ಆರಂಭಿಸಿತ್ತು ರಷ್ಠಾದಿಂದ ದ್ರವೀಕೃತ ನೈಸರ್ಗಿಕ ಅನಿಲ ಎಲ್ಎನ್ಜಿ ಪೂರೈಕೆಯ ಮೊದಲ ಹಡಗು ಇಂದು ಗುಜರಾತ್ಗೆ ಆಗಮಿಸಲಿದೆ ಸರ್ಕಾರಿ ಸ್ವಾಮ್ಯದ ಅನಿಲ ಸಂಸ್ವೆಯಾದ ಗೆಲ್ಇಂಡಿಯಾ ಲಿಮಿಟೆಡ್ ಈ ಪೂರ್ವೆಕೆಯನ್ನು ರಷ್ಯಾದ ಗಜ್ಪ್ರೊಂನಿಂದ ಆಮದು ಮಾಡಿಕೊಳ್ಳುತ್ತಿದೆ ಪೆಟ್ರೊಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆಯ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಗುಜರಾತ್ನ ದಹೇಜ್ ಬಂದರಿನಲ್ಲಿ ಖುದ್ದು ಹಾಜರಿದ್ದು ಈ ಹಡಗನ್ನು ಬರಮಾಡಿಕೊಳ್ಳಲಿದ್ದಾರೆ ಇದರೊಂದಿಗೆ ರಷ್ಯಾದಿಂದ ನಮ್ಮ ದೇಶಕ್ಕೆ ಸತತ ಎಲ್ಎನ್ಜಿ ಪೂರೈಕೆ ಕೆಲವೇ ವಾರಗಳಲ್ಲಿ ಆರಂಭವಾಗಲಿದೆ ಸ್ಟಳೀಯ ಭಾಷೆಗಳಲ್ಲಿ ಮತ್ತು ಪ್ರಾಂತೀಯ ಭಾಷೆಗಳ ಪತ್ರಿಕೋದ್ಯಮಕ್ಕೆ ಉತ್ತಮ ಭವಿಷ್ಣವಿದೆ ಎಂದು ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಶೇಖರ್ ವೆಂಪತಿ ಅಭಿಪ್ರಾಯಪಟ್ಟದ್ದಾರೆ ದೆಹಲಿಯಲ್ಲಿ ನಿನ್ನೆ ಒಡಿಷಾದ ಪತ್ರಕರ್ತರ ಸನ್ನಾನಕ್ನಾಗಿ ಪಲ್ಲಿಬನಿ ಅಭಿಯಾನದ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇಶದ ಮೂಲೆ ಮೂಲೆಗಳಲ್ಲಿ ವಿವಿಧ ಸ್ಥಳೀಯ ಭಾಷೆಗಳಲ್ಲಿ ವೃತ್ತಿಪರ ಪತ್ರಿಕೋದ್ಲಮ ಸ್ಕ್ರಿಯವಾಗಿದೆ ಎಂದು ಹೇಳಿದರು ಮರಳು ಮಾಫಿಯಾ ಅಥವಾ ಅಪರಾಧಿಗಳ ವಿರುದ್ಧ ಸುದ್ದಿ ತಯಾರಿಸುವುದು ನಿಜಕ್ಕೂ ಸವಾಲಿನ ಕೆಲಸ ಏಕೆಂದರೆ ಇಲ್ಲಿ ಪತ್ರಕರ್ತರು ತಮ್ನ ವೃತ್ತಿ ಪಯಣದಲ್ಲಿ ಅನೇಕ ಕಷ್ಷಗಳನ್ನು ಮತ್ತು ಹಲವು ಸಂದರ್ಭಗಳಲ್ಲಿ ಜೀವ ಬೆದರಿಕೆಯನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಿದರು ಡಿಜೆಟಲ್ ಮಾಧ್ಯಮ ಪತ್ರಿಕೋದ್ಯಮದ ಭವಿಷ್ಣವಾಗಿದ್ದು ಅಂತರ್ಜಾಲದ ಬಳಕೆ ಹೆಚ್ಚಾಗುತ್ತಿದೆ ಎಂದು ಹೇಳಿದರು ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಬಿರುಗಾಳಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಲರಿಕೆ ನೀಡಿದೆ ಪಶ್ಚಿಮ ಬಂಗಾಳದ ಹಲವೆಡೆ ಒಡಿಷಾ ಜಾರ್ಖಾಂಡ್ ಬಿಹಾರ್ ಉತ್ತರಪ್ರದೇಶ ಉತ್ತರಾಖಂಡ್ ಮಧ್ಯಪ್ರದೇಶ ಛತ್ತೀಸ್ಫಡ್ ವಿದರ್ಭ ಕೊಂಕಣ್ ಮತ್ತು ಗೋವಾ ಮಧ್ಯ ಮಹಾರಾಷ್ಟ ಮರಾಠವಾಡಾ ತಮಿಳುನಾಡು ತೆಲಂಗಾಣ ರಾಯಲ್ಸೀಮಾ ಮತ್ತು ಕರ್ನಾಟಕದ ಒಳನಾಡು ಹಾಗೂ ಕರಾವಳಿ ಆಂಧ್ರಪ್ರದೇಶಕ್ಕೆ ಧಾರಕಾರ ಮಳೆಯ ಮುನ್ನೂಚನೆ ನೀಡಲಾಗಿದೆ ಇದಲ್ಲದೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಸ್ಲಾಂ ಮತ್ತು ಮೇಘಾಲಯ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ಮತ್ತು ತ್ರಿಪುರ ಹಾಗೂ ಕೇರಳದಲ್ಲೂ ಭಾರಿ ಮಳೆ ನಿರೀಕ್ಷಿತವೆಂದು ಹವಾಮಾನ ಇಲಾಖೆ ತಿಳಿಸಿದೆ

ಸ್ಪೋಟಗೊಂಡ ಜ್ವಾಲಾಮುಖ ಬಂಡೆ ಕಪ್ಪು ಹೊಗೆ ಮತ್ತು ಬೂದಿಯನ್ನು ಆಕಾಶಕ್ಷೆ ಕಾರಿತು ಎಂದು ರಾಷ್ಟೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ತಿಳಿಸಿದೆ ಜ್ವಾಲಾಮುಖಿಯಿಂದ ಉಂಟಾದ ಶಿಲಾರಸದ ಹೊಡೆತಕ್ಕೆ ಸಮೀಪದ ಹಳ್ಳಿಯಲ್ಲಿನ ಮನೆಗಳು ನಾಶಗೊಂಡಿದ್ದು

ಗೆಲುವು ಗಳಿಸಿದ ಭಾರತ ತಂಡ ಶನಿವಾರ ಪಾಕೀಸ್ಥಾನ ತಂಡದೊಂದಿಗೆ ಪಂದ್ಯ ಆಡಲಿದೆ ರೌಂಡ್ ರಾಬಿನ್ ಪಂತದ ಅಂತ್ಯದಲ್ಲಿ ಅಗ್ರ ಸ್ವಾನ ಗಳಿಸಿದ ಎರಡು ತಂಡಗಳು ಭಾನುವಾರ ಫೈನಲ್ಸ್ನಲ್ಲಿ ಆಡಲಿವೆ

ಮಹಿಳೆಯರ ಸಿಂಗಲ್ಲ್ ವಿಭಾಗದಲ್ಲಿ ಅಮೆರಿಕದ ಸ್ನೋನೇ ಸ್ವಿಫೆನ್ಸ್ ಮತ್ತು ಮಡಿಸೊನ್ ಕೀಸ್ ಕಝಿಸ್ತಾನದ ಯೂಲಿಯಾ ಪುಟಿಂಟ್ವೆವಾ ಇವರುಗಳು ಕ್ವಾರ್ಟರ್ ಫೈನಲ್ ಹಂತ ತಲುಪಿದ್ದಾರೆ